ದಿಲ್ಲಿ ಹಟ್ನಲ್ಲಿ ಇಂದು ರಾಷ್ತೀಯ ಬುದಕಟ್ಟು ಉತ್ಪವದ ಆದಿ ಉತ್ಪವಕ್ಕೆ ಉಪರಾಷ್ಟಪತಿ ಎಂ

ಇದೇ ಮೊದಲ ಬಾರಿ ಕೇಂದ್ರ ಬಜೆಟ್ಅನ್ನು ಈ ವರ್ಷ ಡಿಜಿಟಲ್ ರೂಪದಲ್ಲಿ ಮಂಡಿಸಲಾಗುತ್ತಿದೆ ಅಂಡ್ರಾಯ್ಡ್ ಮತ್ತು ಐಒಎಸ್ ವೇದಿಕೆ ಮೂಲಕ ಮೊಬೈಲ್ ಆಪ್ ನಲ್ಲಿ ಕೇಂದ್ರ ಬಜೆಟ್ ಅನ್ತು ನೋಡಬಹುದಾಗಿದೆ ಕೇಂದ್ರ ಆಯವ್ಯಯ ವೆಬ್ ಕೋರ್ಟಲ್ನಿಂದ ಈ ಆಪ್ ಅನ್ನು ಡೌನ್ ಲೋಡ್ ಮಾಡಿಕೊಳ್ಳಬಹುದು

ದೇಶದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕಾಗದ ರಹಿತ ಬಜೆಟ್ ಮಂದಿಸಲಾಗುತ್ತಿದೆ ಆಯವ್ಯಯಕ್ಕೆ ಸಂಬಂಧಿಸಿದ ದಾಖಲೆಗಳು ಸಂಸದರಿಗೆ ಮತ್ತು ಸಾಮಾನ್ಯ ಜನರಿಗೆ ಸಿಗುವಂತಾಗಲು ಕೇಂದ್ರ ಹಣಕಾಸು ಸಚಿವಾಲಯ ಯೂನಿಯನ್ ಬಜೆಟ್ ಮೊಬೈಲ್ ಆಪ್ ಬಿಡುಗಡೆ ಮಾಡಿದೆ

ಕೇಂದ್ರ ಹಣಕಾಸು ಸಚಿವರು ಈಗಾಗಲೇ ನಡೆಸಿರುವ ಪೂರ್ವಭಾವಿ ಬಜೆಟ್ ಸಮಾಲೋಚನಾ ಸಭೆಯಲ್ಲಿ ಅರ್ಥಿಕ ತಜ್ಞರು ಕೃತಿ ಮತ್ತು ಕೃತಿ ಸಂಸ್ಕರಣಾ ಕೈಗಾರಿಕೆಗಳ ಉದ್ಯಮಿಗಳು ವ್ಯಾಪಾರ ಮತ್ತು ಕಾರ್ಮಿಕ ಸಂಘಟನೆ ಕೈಗಾರಿಕೋದ್ಯಮಿಗಳು ಆರೋಗ್ಯ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ದಿ ಸೇರಿದಂತೆ ವಿವಿಧ ವಲಯಗಳ ಅಧಿಕಾರಿಗಳೊಂದಿಗೆ ವಿಸ್ನತ ಚರ್ಚೆ ನಡೆಸಿದ್ದಾರೆ

ಹೆಸರಾಂತ ತಜ್ಞರು ಪರಿಣಿತರೊಂದಿಗೆ ಬಜೆಟ್ನ ಆಳವಾದ ವಿಶ್ಲೇಷಣೆ ವಿಶೇಷ ಬಜೆಟ್ ವಾರ್ತಾ ಸಂಚಿಕೆಗಳು ಬಜೆಟ್ ಕುರಿತಂತೆ ಜನರ ವ್ರತಿಕ್ರಿಯೆಗಳು ವಿಶೇಷ ಸಂದರ್ಶನಗಳು ಇಂದಿನ ಪ್ರಮುಖ ಆಕರ್ಷಣೆಯಾಗಲಿವೆ

ನಮ್ಮ ಜಾಲತಾಣ ನ್ಯೂಸ್ ಅನ್ ಏರ್ ಡಾಟ್ ಕಾಮ್ ಮತ್ತು ನಮ್ಮ ಯೂಟ್ಗೂಬ್ ವಾಹಿನಿ ನ್ಯೂಸ್ ಆನ್ ಏರ್ ಅಫಿಷಿಯಲ್ನಲ್ಲೂ ಈ ಕಾರ್ಯಕ್ರಮಗಳು ಲಭ್ಯವಿರುತ್ತವೆ

ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ದು ಇಂದು ದಿಲ್ಲಿ ಹಟ್ನಲ್ಲಿ ರಾಷ್ಟ್ರೀಯ ಬುಡಕಟ್ಟು ಉತ್ಸವದ ಅದಿ ಮಹೋತ್ಸವವನ್ನು ಉದ್ಘಾಟಿಸಲಿದ್ದಾರೆ

ವ್ಯೆವಿಧ್ಯಮಯ ಶ್ರೀಮಂತ ಕರಕುಶಲ ಕಲೆಯನ್ನು ಜನರಿಗೆ ಪರಿಚಯಿಸುವ ಪ್ರಯತ್ನ ಇದಾಗಿದೆ ದೇಶಾದ್ಯಂತದ ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿ ಇಲ್ಲಿ ಅನಾವರಣಗೊಳ್ಳಲಿದೆ

ಇಂದಿನಿಂದ ಚಿತ್ರ ಮಂದಿರಗಳಲ್ಲಿ ಪೂರ್ಣ ಪ್ರಮಾಣದ ಪ್ರೇಕ್ಷಕರೊಂದಿಗೆ ಚಿತ್ರಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಕೋವಿಡ್ ಬಿಕ್ಕಟ್ಟಿನಿಂದಾಗಿ ಬಹಳ ದಿನಗಳಿಂದ ಪೂರ್ಣ ಪ್ರಮಾಣದ ಪ್ರೇಕ್ಷಕರಿಗೆ ಅವಕಾಶ ನೀಡಲಾಗಿರಲಿಲ್ಲ ಕೇಂದ್ರ ಸರ್ಕಾರ ತನ್ನ ಹೊಸ ಮಾರ್ಗಸೂಚಿಯಲ್ಲಿ ಸಿನಿಮಾ ಮಂದಿರಗಳು ಹಾಗೂ ಧಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿದೆ

ಆದರೆ ಕಂಟ್ಟಿನ್ಮೆಂಟ್ ವಲಯಗಳಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವಿಲ್ಲ ಎಂದು ಸರ್ಕಾರ ಹೇಳಿದೆ ಟಿಕೆಟ್ಗಳನ್ನು ಅನ್ಲೈನ್ ಮೂಲಕವೇ ಕಾಯ್ದಿರಿಸಲು ಮತ್ತು ದಟ್ಟಣೆಗೆ ಅವಕಾಶ ನೀಡದಂತೆ ಪ್ರದರ್ಶನದ ಸಮಯ ಹೊಂದಿಸಲು ಆದ್ಯತೆ ನೀಡಬೇಕು ಎಂದು ಮಾರ್ಗಸೂಚಿಯನ್ನು ಉಲ್ಲೇಖಿಸಿ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಅರೋಗ್ಯ ಸೇತು ಆಪ್ ಡೌನ್ ಲೋಡ್ ಮಾಡಿಕೊಂಡು ಚಾಲನೆಗೊಳಿಸುವ ಕುರಿತು ಎಲ್ಲ ಪ್ರೇಕ್ಷಕರಿಗೂ ಉತ್ತೇಜನ ನೀಡಬೇಕು ಎಂದು ಅವರು ಹೇಳಿದ್ದಾರೆ ನೂತನ ಕೃಷಿ ಕಾಯ್ದೆಗಳು ಪ್ರಸ್ತುತ ಇರುವ ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಮತ್ತು ಮಂಡಿಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಪುನರುಚ್ಚರಿಸಿದ್ದಾರೆ ಹೊಸ ಕಾಯ್ಲೆಗಳು ಮಂಡಿಗಳ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಸೇವೆಗಳು ಮತ್ತು ಮೂಲ ಸೌಕರ್ಯಗಳ ವಿಚಾರದಲ್ಲಿ ಮಂಡಿಗಳು ಮೊದಲಿಗಿಂತಲೂ ಹೆಚ್ಚು ಸ್ಪರ್ಧಾತ್ಮಕ ಹಾಗೂ ಕಡಿಮ ವೆಚ್ಚದಾಯವಾಗಿರುತ್ತವೆ ಎಂದು ತೋಮರ್ ಹೇಳಿದ್ದಾರೆ ನೂತನ ಕೃಷಿ ಕಾಯ್ದೆ ಕುರಿತು ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಟೀಕೆಗಳಿಗೆ ಉತ್ತರಿಸಿದ ಕೇಂದ್ರ ಸಚಿವರು ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರಲು ಹೆಚ್ಚಿನ ಅಯ್ಕೆಗಳಿರುತ್ತವೆ ಅವರು ಬೇರೆ ರಾಜ್ಯಗಳಲ್ಲೂ ತಮ್ಮ ಉತ್ಪನ್ನಗಳನ್ನು ಮಾರಲು ಅವಕಾಶವಿರುತ್ತದೆ ಅ ಮೂಲಕ ರೈತರು ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ ಇದರಿಂದ ಬೆಂಬಲ ಬೆಲೆ ದುರ್ಬಲಗೊಳ್ಳುವುದಿಲ್ಲ ಎಂದು ಸ್ವಷ್ಟಪಡಿಸಿದ್ದಾರೆ

ಇತ್ತೀಚೆಗೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್

ಅದರಂತೆ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಾಲಾ ಕಾಲೇಜುಗಳ ಆರಂಭದ ಬಗ್ಗೆ ಆದೇಶ ಹೊರಡಿಸಿತ್ತು ದೇಶಾದ್ಯಂತ ನಿನ್ನೆ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಅರಂಭವಾಗಿದೆ

ಪೊಲಿಯೋ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ದೇಶಾದ್ಯಂತ ವ್ಯಾಪಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಬುಧವಾರದವರೆಗೆ ಲಸಿಕಾ ಅಭಿಯಾನ ಮುಂದುವರಿಯಲಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯರೂಪ್ಪ ಬೆಂಗಳೂರಿನ ಗೃಹಕಚೇರಿ ಕೃಷ್ಣಾದಲ್ಲಿ ನಿನ್ನೆ ಮಗುವಿಗೆ ಲಸಿಕೆ ಹಾಕುವ ಮೂಲಕ ಪಲ್ಸ್ ವೊಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೋಷಕರು ಕಡ್ಡಾಯವಾಗಿ ಲಸಿಕೆ ಹಾಕಿಸುವಂತೆ ಅವರು ಮನವಿ ಮಾಡಿದರು

ಈ ಮೇಳವನ್ನು ಭಾರತದ ಅತಿ ದೊಡ್ಡ ಮೇಳವೆಂದು ಪರಿಗಣಿಸಲಾಗಿದ್ದು ಭಾರತೀಯ ರೇಷ್ಮೆ ರಫ್ತು ಉತ್ತೇಜನ ಮಂಡಳಿಯ ವರ್ಚುಯಲ್ ವೇದಿಕೆಯಲ್ಲಿ ಒಂದು ಸೂರಿನದಿ ಆಯೋಜಿಸಲಾಗಿದೆ ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ವರ್ಚುವಲ್ ರೂಪದಲ್ಲಿ ಐದು ದಿನಗಳ ಕಾಲ ಆಯೋಜಿಸಲಾಗಿದೆ